ದೇಶ ಆರ್ಥಿಕತೆ ನೀತಿಗಳ ವೈಫಲ್ಯ ಹಗರಣ ಮತ್ತು ಭ್ರಷ್ಟಾಚಾರಗಳಿಂದ ದಿಟ್ಟ ಹಾಗೂ ಪಾರದರ್ಶಕ ನಿರ್ಧಾರಗಳತ್ತ ಮುನೃಡೆದಿದೆ ಗ್ಬಹ ಸಚಿವ ಅಮಿತ್ ಶಾ ಹೇಳಿಕೆ

ನೀತಿಗಳ ವೈಫಲ್ಯ ಹಗರಣ ಮತ್ತು ಭ್ರಷ್ಪಾಚಾರಗಳಿಂದ ದೇಶದ ಆರ್ಥಿಕತೆ ಮುಕ್ತವಾಗಿದ್ದು

ಆರ್ಥಿಕ ಮಂದಗತಿ ಪರಿಸ್ಥಿತಿ ತಾತಾಲಿಕವಾಗಿದ್ದು

ಆರ್ಥಿಕ ಮಂದಗತಿಯ ತಾತ್ಕಾಲಿಕ ಬಿಕ್ಕಟ್ಟನ್ನು ಬಗೆಹರಿಸುವ ನಿಟ್ಟನಲ್ಲಿ ಭಾರತೀಯ ಕೈಗಾರಿಕೆಗಳು ಮತ್ತು ದೇಶೀಯ ಮಾರುಕಟ್ಟೆ ಮಹತ್ವದ ಕೊಡುಗೆ ನೀಡಲಿವೆ ಎಂದರು ಮಹಾರಾಷ್ಷ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾಂಗ್ರೆಸ್ ಶಾಸಕ ನಾನಾ ಪಟೋಲೆ ಆಯ್ಲೆಯಾಗಿದ್ದಾರೆ ಸಭಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬಿಜೆಪಿ ಅಭ್ಲರ್ಥಿ ಕಿಶನ್ ಕಥೋರೆ ಇಂದು ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಹಂಗಾಮಿ ಸ್ವೀಕರ್ ದಿಲೀಪ್ ವಲ್ಲೆ ಪಾಟೀಲ್ ಅವರು

ಮುಖ್ಯಮಂತ್ರಿ ಉದ್ದವ್ ತಾಕ್ರೆ ಮಾತನಾಡಿ ಪಟೊಲೆ ಅವರು ರೈತ ಕುಟುಂಬದಿಂದ ಬಂದವರಾಗಿದ್ದಾರೆ ವಿಧಾನಸಭೆಯ ಪ್ರತಿ ಸದಸ್ಕರಿಗೆ ಅವರು ನ್ಯಾಯ ಒದಗಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು ಬಿಜೆಪಿಯ ದೇವೆಂದ್ರ ಫಡ್ನವಿಸ್ ಮಾತನಾಡಿ ಬಿಜೆಪಿ ಕಿಶನ್ ಕಥೋರೆ ಅವರನ್ನು ಸ್ವೀಕರ್ ಅಭ್ಯರ್ಥಿಯನ್ನಾಗಿ ಸೂಚಿಸಿತ್ತು ಆದರೆ ಸರ್ವ ಪಕ್ಷಗಳ ಸಭೆಯಲ್ಲಿ ಹಾಗೂ ಇತರ ಪಕ್ಷಗಳು ಮನವಿ ಮಾಡಿದ ಹಿನ್ನೆಲೆ ಮತ್ತು ಸ್ಪೀಕರ್ ಅವಿರೋಧವಾಗಿ ಆಯ್ಲೆಯಾಗಬೇಕು ಎಂಬ ಉದ್ದೇಶದಿಂದ ಪಕ್ಷದ ಅಭ್ಯರ್ಥಿ ನಾಮಪತ್ರ ಹಿಂತೆಗೆದುಕೊಂಡರು ಎಂದು ಹೇಳಿದರು ಆಡಳಿತಾರೂಢ ಶಿವಸೇನೆ ಕಾಂಗ್ರೆಸ್ ಎನ್ಸಿಪಿ ಸಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಪಟೋಲೆ ಅವರನ್ನು ಕಾಂಗ್ರೆಸ್ ಪ್ರಕಟಿಸಿತ್ತು ಬಿಜೆಪಿ ಕಥೋರೆ ಅವರನ್ನು ತನ್ನ ಅಭ್ವರ್ಥಿಯನ್ನಾಗಿಸಿತ್ತು ನಿನ್ನೆ ವಿಧಾನಸಭೆಯಲ್ಲಿ ಉದ್ದವ್ ಶಾಕ್ರೆ ನೇತೃತ್ವದ ಮಹಾ ವಿಕಾಸ್ ಅಗಾಡಿ ಸರ್ಕಾರ ವಿಶ್ವಾಸ ಮತವನ್ನು ಸಾಬೀತುಪಡಿಸಿತ್ತು

ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಪಿಎಂಎಸ್ವೈಎಂ ಮತ್ತು ವ್ಯಾಪಾರಿಗಳಿಗಾಗಿ ಹಾಗೂ ಸ್ವಯಂ ಉದ್ಲೋಗಿ ವ್ಯಕ್ತಿಗಳಿಗೆ ರಾಷ್ಷೀಯ ಪಿಂಚಣಿ ಯೋಜನೆ ಎನ್ಪಿಎಸ್ ಟ್ರೇಡರ್ಸ್ ಅಡಿ ಬರುವ ಮಾರ್ಚ್ ಒಳಗಾಗಿ ಒಂದು ಕೋಟ ಫಲಾನುಭವಿಗಳನ್ನು ನೋಂದಾಯಿಸಲು ಕೇಂದ್ರ ಸರ್ಕಾರ ಅಭಿಯಾನ ಆರಂಭಿಸಿದೆ ನಿನ್ನೆ ಕಾರ್ಮಿಕ ಮತ್ತು ಉದ್ಲೋಗ ಸಚಿವ ಸಂತೋಷ ಕುಮಾರ್ ಗಂಗ್ನಾರ್ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಈ ಅಭಿಯಾನವನ್ನು ಪಿಂಚಣಿ ಸಪ್ತಾಪ ಎಂದು ನಡೆಸಲಾಗುತ್ತಿದೆ ಎರಡೂ ಯೋಜನೆಗಳು ಸರಳ ಹಾಗೂ ಅಡಚಣೆ ರಹಿತವಾಗಿವೆ ಎಂದು ಅವರು ಹೇಳಿದ್ದಾರೆ ಆಧಾರ್ ಸಂಬ್ದೆಯೊಂದಿಗೆ ಜನಧನ್ ಖಾತೆ ಸಂಬ್ದೆ ಅಥವಾ ಉಳಿತಾಯ ಖಾತೆ ಸಂಬ್ದೆ ನೀಡುವ ಮೂಲಕ ಫಲಾನುಭವಿಗಳು ನೋಂದಾಯಿಸಿಕೊಳ್ಳಬಹುದಾಗಿದೆ

ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಕಿರು ಚಿತ್ರಗಳಿಗೆ ಕೇಂದ್ರ ಪರಿಸರ ಸಚಿವಾಲಯ ನಿನ್ನೆ ನವದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಿತು ಪರಿಸರ ಖಾತೆ ಸಚಿವಾಲಯದ ಹೆಚ್ಲುವರಿ ಕಾರ್ಯದರ್ಶಿ ರವಿ ಅಗರ್ವಾಲ್ ಪರಿಸರ ಸಂರಕ್ಷಣೆ ಕುರಿತು ನಿರ್ಮಿಸಲಾಗಿದ್ದ ಕಿರುಚಿತ್ರ ಹಾಗೂ ಸಾಕ್ಷ್ಮ ಚಿತ್ರಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಶಾಲಾ ವಿದ್ಯಾರ್ಥಿಗಳು ಹಾಗೂ ವೃತ್ತಿಪರರು ಪರಿಸರ ರಕ್ಷಣೆ ಕುರಿತ ಸಂದೇಶ ಸಾರುವ ಸಾಕ್ಷ್ವ ಚಿತ್ರಗಳನ್ನು ನಿರ್ಮಿಸಿದ್ದರು

ನಿರ್ದೇಶಕರಾದ ರಮೇಶ್ ಸಿಪ್ಲಿ ರಾಹುಲ್ ರವಾಲಿ ಹಾಗೂ ಮಂಜು ಬೋರಾ ಆಯ್ನೆ ಸಮಿತಿಯ ತೀರ್ಮಗಾರರಾಗಿದ್ದರು

ಕಳೆದ ಜೂನ್ನಲ್ಲಿ ನಡೆದ ವಿಶ್ವ ಪರಿಸರ ದಿನದ ಅಂಗವಾಗಿ ಕಿರು ಮತ್ತು ಸಾಕ್ಷ್ನ ಚಿತ್ರಗಳಗೆ ಪ್ರಶಸ್ತಿ ನೀಡುವುದಾಗಿ ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಘೋಷಿಸಿದ್ದರು

ಅಂದಿನ ರಾಷ್ಟಪತಿ ಡಾ ಎಸ್ ರಾಧಾಕೃಷ್ಣನ್ ಕೊಹಿಮಾದಲ್ಲಿ ನಾಗಾಲ್ಡಾಂಡ್ ರಾಜ್ಯವನ್ನು ಅಧಿಕೃತವಾಗಿ ಉದ್ವಾಟಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ನೈಫಿಯೂರಿಯೊ ಉದ್ಘಾಟನಾ ಭಾಷಣ ಮಾಡಿದರು ರಾಜ್ಯೋತ್ಸವ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ರಾಜ್ಯದ ಜನರಿಗೆ ಶುಭಕೋರಿ ಟ್ವೀಟ್ ಮಾಡಿದ್ದಾರೆ ಮಹಾನ್ ಸಂಸ್ಕೃತಿಗೆ ಹೆಸರಾದ ರಾಜ್ಯ ನಾಗಾಲ್ಕಾಂಡ್ ಎಂದು ಬಣಿಸಿದ್ದಾರೆ ಗ್ಲಾಂಗ್ಸ್ಟಾರ್ ಇಕ್ಲಾಲ್ ಮಿರ್ಚಿ ಸಹಚರರು ಎನ್ನಲಾದ ಹರೂನ್ ಯೂಸಫ್ ಮತ್ತು ಹುಮಾಯನ್ ಮರ್ಚೆಂಟ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಮುಂಬೈನಲ್ಲಿರುವ ಹಣಕಾಸು ಅವ್ವವಹಾರ ತಡೆ ಕಾಯ್ದೆ ಪಿಎಂಎಲ್ಎ ವಿಶೇಷ ನ್ಯಾಯಾಲಯ ತಿರಸ್ಥರಿಸಿದೆ ಇಕ್ಟಾಲ್ ಮಿರ್ಚಿಗೆ ಮಧ್ಯವರ್ತಿಗಳು ಎನ್ನಲಾದ ರಂಜಿತ್ ಬಿಂದ್ರಾ ಮತ್ತು ರಿಂಕು ದೇಶಪಾಂಡೆ ಅವರಿಗೆ ನ್ವಾಯಲಯ ಜಾಮೀನು ಮಂಜೂರು ಮಾಡಿದೆ ಇಕ್ಲಾಲ್ ಮಿರ್ಚಿ ನಡೆಸುತ್ತಿದ್ದ ರಿಯಲ್ ಎಸ್ಟೇಟ್ ಅವ್ಡವಹಾರಗಳಲ್ಲಿ ಪಾಲುದಾರರಾಗಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಈ ನಾಲ್ವರನ್ನು ಜಾರಿ ನಿರ್ದೇಶನಾಲಯ ಕಳೆದ ಅಕ್ಟೋಬರ್ನಲ್ಲಿ ಹಣಕಾಸು ಅವ್ಚವಹಾರ ತಡೆ ಕಾಯ್ದೆ ಅಡಿ ಬಂಧಿಸಿತ್ತು ಹಾಂಗ್ಕಾಂಗ್ನಲ್ಲಿ ಸರ್ಕಾರದ ವಿರುದ್ದದ ಜನರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಹೊಲೀಸರು ಹೆಚ್ಚುವರಿ ಸೇನಾ ಪಡೆಯನ್ನು ಬಳಸಿರುವ ಆರೋಪ ಕುರಿತಂತೆ ತನಿಖೆ ನಡೆಸಲು ವಿಶ್ವ ಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಿಚ್ಚೆಲ್ಲೆ ಬಚೆಲೆಟ್ ಸೂಚಿಸಿದ್ದಾರೆ ಆದರೆ ದೇಶದ ಅಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಸೂಕ್ತವಲ್ಲ ಎಂದು ಮಿಜ್ವೆಲ್ಲೆ ಅವರ ಕ್ರಮಕ್ಕೆ ಚೀನಾ ಆಕ್ಷೇಪ ವ್ಯಕ್ತಪಡಿಸಿದೆ ಲಂಡನ್ ಬ್ರಿಡ್ಜ್ ದಾಳಿಯಲ್ಲಿ ಇಬ್ಬರು ಮೃತಪಟ್ಟ ಫಟನೆಯ ಹೊಣೆಯನ್ನು ಇಸ್ಲಾಮಿಕ್ ಸ್ವೇಟ್ ಉಗ್ರ ಸಂಘಟನೆ ಹೊತ್ತುಕೊಂಡಿವೆ ದಾಳಕೋರ ಉಸ್ನಾನ್ ಖಾನ್ನನ್ನು ತಮ್ಮ ಯೋಧನೆಂದು ಬಿಂಬಿಸಿವೆ

ಈ ಸಂದರ್ಭದಲ್ಲಿ ಅವನನ್ನು ಅಲ್ಲಿಯೇ ಗುಂಡಿಕ್ಕಿ ಕೊಲ್ಲಲಾಗಿತ್ತು ಆದರೆ ಇಸ್ಲಾಮಿಕ್ ಸ್ಪೇಟ್ ಯಾವುದೇ ಪುರಾವೆಗಳನ್ನು ನೀಡಿಲ್ಲ ಇಂದು ವಿಶ್ವ ಏಡ್ಸ್ ದಿನ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುವ ಏಡ್ಸ್ ಕುರಿತು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ವಿಶ್ವ ಏಡ್ಸ್ ಜಾಗೃತಿ ದಿನ ಆಚರಿಸಲಾಗುತ್ತಿದೆ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಹ್ಚುಮನ್ ಇಮ್ಲುನೋ ಡೆಫಿತಿಯೆನ್ನಿ ವೈರಸ್ ಎಚ್ಐವಿ ಮೂಲಕ ಹರಡುತ್ತದೆ